ಇಸ್ತೋ ವಿಜ್ಞಾನಿಗಳು ಮತ್ತು ಎಂಜಿನಿಯರ್ ಗಳು ಶ್ರೀಹರಿಕೋಟಾದಲ್ಲಿ ನಿನ್ನೆ ಪೂರ್ವಾಭ್ಯಾಸ ನಡೆಸಿದ್ದಾರೆ

ಚೆನ್ನೈನಲ್ಲಿ ನಿನ್ನೆ ಮಾಧ್ವಮಗಳೊಂದಿಗೆ ಮಾತನಾಡಿದ ಇಸ್ರೊ ಅಧ್ವಕ್ಷ ಡಾ ಶಿವನ್ ಗುರಿ ತಲುಪಲು ಬೇಕಾದ ಅಗತ್ವ ಪೂರ್ವ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ

ಆದರೆ ಉಡಾವಣೆಗೆ ಕೆಲವೇ ನಿಮಿಷಗಳರುವಾಗ ತಾಂತ್ರಿಕ ದೋಷಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಉಡ್ಡಯನವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಇದೀಗ ಏಳು ದಿನಗಳು ವಿಳಂಬದ ಬಳಿಕ ಉಡ್ಡಯನ ನಡೆಯಲಿದೆ ಎಂದು ತಿಳಿಸಿದ್ದಾರೆ

ಜೆಡಿಎಸ್ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಒತ್ತಡದಲ್ಲಿದ್ದರೆ ಬಿಜೆಪಿ ಇತರ ಶಾಸಕರನ್ನು ಸೆಳೆಯುವ ಜತೆಗೆ ತನ್ನ ಸದಸ್ಟರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವುದರಲ್ಲಿ ಮುಂಚೂಣೆಯಲ್ಲಿದೆ ಬೆಂಗಳೂರಿನಲ್ಲಿ ನಿನ್ನೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಶಾಸಕಾಂಗ ಸಭೆ ನಡೆಸಿವೆ ವಿಶ್ವಾಸಮತ ಯಾಚನೆ ಹಿನ್ನೆಲೆಯಲ್ಲಿ ಬಿಜೆಪಿ ಇಂದು ಬೆಳಗ್ಗೆ ಮತ್ತೊಂದು ಶಾಸಕಾಂಗ ಸಭೆ ಕರೆದಿದೆ ಬಂಡಾಯ ಶಾಸಕರನ್ನು ಮನವೊಲಿಸುವ ಅಂತಿಮ ಕರಸತ್ತು ನಡೆಸಿರುವ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ವಿಧಾನಸಭೆಯ ಅಧಿವೇಶನಕ್ಕೆ ಹಾಜರಾಗುವಂತೆ ಮತ್ತು ಬಿಜೆಪಿ ಪ್ರಜಾಪ್ರಭುತ್ವದ ಕಟ್ಟಡವನ್ನು ಹೇಗೆ ಧ್ವಂಸಗೊಳಿಸಿದೆ ಎಂದು ವಿವರಿಸುವಂತೆ ಬಂಡಾಯ ಶಾಸಕರಿಗೆ ಮನವಿ ಮಾಡಿದ್ದಾರೆ ಕರ್ನಾಟಕ ವಿಧಾನಸಭೆಯಲ್ಲಿಂದು ವಿಶ್ವಾಸಮತ ಯಾಚನೆ ನಿರ್ಣಯ ನಿಗದಿಯಾಗಿದ್ದು ಎಲ್ಲರ ಕಣ್ಣು ದಿನದ ಪ್ರಕ್ರಿಯೆ ಮೇಲೆ ನೆಟ್ಟದೆ ಅದರಲ್ಲೂ ಸರ್ಕಾರ ರಚನೆಗೆ ಎದುರು ನೋಡುತ್ತಿರುವ ಬಿಜೆಪಿ ಸ್ವೀಕರ್ ರಮೇಶ್ ಕುಮಾರ್ ನಡೆಯ ಬಗ್ಗೆ ದೂಷಿಸಿದೆ

ಪೃದಯಾಘಾತದಿಂದಾಗಿ ಶನಿವಾರ ಮೃತಪಟ್ಟ ಶೀಲಾ ದೀಕ್ಷಿತ್ ಅವರ ಅಂತಿಮ ವಿಧಿವಿಧಾನದಲ್ಲಿ ಎಲ್ಲಾ ಪಕ್ಷಗಳ ರಾಜಕೀಯ ನಾಯಕರು ಪಾಲ್ಗೊಂಡರು ಕೇಂದ್ರ ಗೃಹಬಾತೆ ಸಚಿವ ಅಮಿತ್ ಷಾ ಮತ್ತು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರವಾಲ್ ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಪ್ರಿಯಾಂಕ ಗಾಂಧಿ ವಾದ್ರಾ ಸೇರಿದಂತೆ ಕಾಂಗ್ರೆಸ್ನ ಅಗ್ರ ನಾಯಕರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡರು

ಕಳೆದ ಸಂಚಿಕೆಯಲ್ಲಿ ಪ್ರಧಾನ ಮಂತ್ರಿ ಅವರು ಸಮಗ್ರ ಆರೋಗ್ಡ ರಕ್ಷಣೆಯಲ್ಲಿ ಯೋಗದ ಮಹತ್ವವನ್ನು ತಿಳಿಸಿದರಲ್ಲದೆ ಜಪಾನ್ ಇಟಲಿ ಮತ್ತು ಇತರ ಹಲವು ದೇಶಗಳಲ್ಲಿ ಯೋಗ ತರಬೇತಿ ನೀಡುತ್ತಿರುವುದೇ ಇದಕ್ಕೆ ಸಾಕ್ಷಿ

ನಂತರ ಭಾಷಣದ ಕನ್ನಡ ಅನುವಾದ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಮೂಡಿಬರಲಿದ್ದು ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳು ಸಹ ಪ್ರಸಾರ ಮಾಡಲಿವೆ ಈ ಕುರಿತು ಸಾರ್ವಜನಿಕರಿಂದಲೂ ಸಲಹೆ ಅಭಿಪ್ರಾಯಗಳನ್ನು ಆಹ್ವಾನಿಸಲಾಗಿದೆ

ಬೈಕುಲಾ ರೈಲು ನಿಲ್ದಾಣದ ಪುನಕ್ಟೇತನ ಕಾರ್ಯಕ್ಕಾಗಿ ಮುಂಬೈ ರೈಲು ವಿಭಾಗ ಕೇಂದ್ರ ರೈಲ್ವೆ ಮತ್ತು ನಗರದ ಸರ್ಕಾರೇತರ ಸಂಸ್ಥೆಯ ನಡುವಿನ ತಿಳುವಳಿಕೆಯ ಜ್ವಾಪಕ ಪತ್ರದ ಮೂಲಕ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಪಾರಂಪರಿಕ ಸಂರಕ್ಷಣಾ ಸಮಿತಿ ಹಾಗೂ ಪಾರಂಪರಿಕ ಸಂರಕ್ಷಣಾ ಕಾಯಿದೆಯಲ್ಲಿರುವ ಮಾರ್ಗದರ್ಶಿ ಅನುಸಾರ ಮನಶ್ಚೇತನಾ ಕಾರ್ಯ ಕೈಗೆತ್ತಿಕೊಳ್ಳಲಾಗುವುದು ಎಂದು ರೈಲ್ವೆ ಅಧಿಕಾರಿಗಳು ಸ್ವಪ್ಪಪಡಿಸಿದ್ದಾರೆ ಇನ್ನಪ್ಟು ಅಭಿವೃದ್ಧಿ ಕೆಲಸಗಳಾದ ಮುಖ್ಯದ್ವಾರದ ಸೌಂದರ್್ಯೀಕರಣ ಕೆಲವು ಪ್ಲಾಟ್ಫಾರಂಗಳ ಸುಧಾರಣೆ ಮುಂಭಾಗದಲ್ಲಿ ಉದ್ಯಾನದ ಅಭಿವೃದ್ಧಿ ಕಾರ್ಕ ಎಲ್ಲಾ ಗೋಡೆಗಳು ಶೌಚಾಲಯಗಳು ಬೆಂಚುಗಳು ರೈಲು ನಿಲ್ದಾಣದಲ್ಲಿ ಎಲ್ಇಡಿ ಬಲ್ಪೆಗಳ ಅಳವಡಿಕೆ ಪಾರ್ಕಿಂಗ್ ಸೌಲಭ್ಯ ಪ್ರತ್ಯೇಕ ಮಹಿಳೆಯರ ಶೌಚಾಲಯ ಸ್ಥಾಪನಾ ಕೆಲಸವನ್ನು ಪುನಶ್ಚೇತನಾ ಕಾರ್ಯದ ಸಮಯದಲ್ಲಿ ಕೈಗೊಳ್ಳಲಾಗುವುದು ಎಂದು ರೈಲ್ವೆ ಮೂಲಗಳು ತಿಳಿಸಿವೆ

ಎಸ್ ಸುಧಾಕರ್ ರೆಡ್ಡಿ ಅವರ ಸ್ಟಾನಕ್ಕೆ ಡಿ ರಾಜಾ ಅವರನ್ನು ನೇಮಕ ಮಾಡಿದ್ದು ಎಲ್ಲಾ ಕಮ್ಜುನಿಸ್ಟ್ ಪಕ್ಷಗಳು ಒಗ್ಗೂಡಿ ಕಾರ್ಯತಂತ್ರಗಳನ್ನು ಪುನಃ ರಚಿಸಬೇಕೆಂಬುದು ಅವರ ಉದ್ದೇಶವಾಗಿದೆ

ಪಾಕಿಸ್ತಾನ ಪ್ರಧಾನಮಂತ್ರಿ ಇಮಾನ್ ಬಾನ್ ಇದೇ ಮೊದಲ ಬಾರಿಗೆ ಅಮೆರಿಕಾ ಪ್ರವಾಸ ಕ್ಲೆಗೊಂಡಿದ್ದು ಈ ವೇಳೆ ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ದ್ವಿಪಕ್ಷೀಯ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಅಮೆರಿಕ ಅಧ್ಯಕ್ಷರು ಇಸ್ಲಾಮಾಬಾದ್ನ್ನು ಬಹಿರಂಗವಾಗಿ ಟೀಕಿಸಿ ಸೇನಾ ನೆರವನ್ನು ರದ್ದುಪಡಿಸಿದ ಜೊತೆಗೆ ಭಯೋತ್ವಾದನೆ ವಿರುದ್ದದ ಹೋರಾಟವನ್ನು ಪಾಕಿಸ್ತಾನ ತೀವ್ರಗೊಳಿಸುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಅಮೆರಿಕದೊಂದಿಗಿನ ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆಗೊಳಿಸಲು ಪ್ರಯತ್ನಿಸಲಿದ್ದಾರೆ

ಈ ಕುರಿತು ಮಾಧ್ಯಮಗಳಿಗೆ ತಿಳಿಸಿರುವ ಬಾಂಗ್ಲಾದೇಶ ನಾಗರಿಕ ವಿಮಾನಯಾನ ಪ್ರಾಧಿಕಾರದ ಮುಖ್ಯ ಎಂಜಿನಿಯರ್ ರೈಲು ಹಳ ಬಳಿ ಆಕ್ರಮ ವಿದ್ಯುತ್ ಸಂಪರ್ಕದ ವಿರುದ್ಧ ತ್ರಮ ಕೈಗೊಳ್ಳುವ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ

ಹಿಮಾದಾಸ್ ಅವರ ಸಾಧನೆಗೆ ರಾಷ್ಟ ಹೆಮ್ಮೆ ಪಡುತ್ತದೆ ಎಂದು ಪ್ರಶಂಸಿಸಿದ್ದಾರೆ

ಹಿಮಾದಾಸ್ ಅವರ ಇತ್ತೀಚನ ಅಸಾಧಾರಣ ಸಾಧನೆಯಿಂದಾಗಿ ಭಾರತ ಹೆಮ್ಮಪಡುವಂತಾಗಿದೆ ಎಂದು ಶ್ಲಾಭಿಸಿರುವ ಪ್ರಧಾನಮಂತ್ರಿ ವಿವಿಧ ಪಂದ್ಯಾವಳಿಗಳಲ್ಲಿ ಐದು ಪದಕಗಳನ್ನು ಗಳಿಸಿ ತವರಿಗೆ ತಂದಿರುವುದು ಎಲ್ಲರಿಗೂ ಸಂತಸ ತಂದಿದೆ ಎಂದರು ವಿದೇಶದಲ್ಲಿರುವ ವೈದ್ಯರು ತಮ್ಮ ರಾಷ್ಟದ ಹಳ್ಳಗಳು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ದತ್ತುಪಡೆದು ಅಭಿವೃದ್ಧಿ ಪಡಿಸಬೇಕು ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಕರೆ ನೀಡಿದ್ದಾರೆ ಹೈದ್ರಾಬಾದ್ನಲ್ಲಿ ನಿನ್ನೆ ಭಾರತೀಯ ಮೂಲದ ಅಮೆರಿಕದಲ್ಲಿರುವ ವೈದ್ಯರ ಸಂಘಟನೆ ಆಯೋಜಿಸಿದ್ದ ಜಾಗತಿಕ ಆರೋಗ್ಯ ರಕ್ಷಣೆ ಶೃಂಗಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಸೇವೆಯನ್ನು ಅಭಿವೃದ್ದಿ ಪಡಿಸಲು ಸರ್ಕಾರದೊಂದಿಗೆ ಸಹಭಾಗಿತ್ವದಿಂದ ಕಾರ್ಯನಿರ್ವಹಿಸುವಂತೆ ಆಹ್ವಾನ ನೀಡಿದ್ದಾರೆ ಗಲ್ಫ್ ನಲ್ಲಿ ಇಂಗ್ಲೆಂಡ್ ಧ್ವಜ ಹೊಂದಿದ್ದ ತೈಲ ಟ್ಕಾಂಕರ್ ಅನ್ನು ಇರಾನ್ ಜಪ್ತಿ ಮಾಡಿರುವ ಸಂಬಂಧ ಬ್ರಿಟನ್ ಪ್ರಧಾನಮಂತ್ರಿ ಥೆರೆಸಾ ಮೇ ಇಂದು ಬ್ರಿಟನ್ ತುರ್ತು ಸಮಿತಿ ಸಭೆ ಕರೆದಿದ್ದಾರೆ ಸಭೆಯಲ್ಲಿ ಪರ್ಷಿಯನ್ ಕೊಲ್ಲಿಯಲ್ಲಿ ಸಾಗಾಟದ ಸುರಕ್ಷತೆಯ ನಿರ್ವಹಣೆ ಕುರಿತು ಚರ್ಚಿಸಲಾಗುತ್ತದೆ ಹಾಗೂ ಸಚವರು ಮತ್ತು ಅಧಿಕಾರಿಗಳಿಂದ ಇತ್ತೀಚನ ವರದಿಯನ್ನು ಸ್ವೀಕರಿಸಲಾಗುತ್ತದೆ ಎಂದು ಡೌನಿಂಗ್ ಸ್ವೀಟ್ ವಕ್ತಾರರು ತಿಳಿಸಿದ್ದಾರೆ

ಎಲ್ ರಾಹುಲ್ ಶ್ರೇಯಸ್ ಅಯ್ಹರ್ ಮನೀಷ್ ಪಾಂಡೆ ರಿಷಭ್ ಪಂತ್ ಕೃಣಾಲ್ ಪಾಂಡ್ಯ ರವೀಂದ್ರ ಜಡೇಜಾ ರಾಹುಲ್ ಚಾಹರ್ ಭುವನೇಶ್ವರ್ ಕುಮಾರ್ ಖಲೀಲ್ ಅಹ್ಲದ್ ದೀಪಕ್ ಚಾಹರ್ ಹಾಗೂ ನವದೀಪ್ ಸೈನಿ ಸ್ಥಾನ ಪಡೆದಿದ್ದಾರೆ

ವಿರಾಟ್ ಕೊಟ್ಲಿ ಎಲ್ಲಾ ಮೂರೂ ಮಾದರಿಯ ತಂಡಗಳಿಗೆ ನಾಯಕನಾಗಿ ಮುಂದುವರೆಯಲಿದ್ದಾರೆ